ಇಡೀ ದೇಶವನ್ನೇ ದೆಚ್ಚಿ ಬೀಳಿಸಿದ್ದ ನಿರ್ಭಯಾ ಅತ್ಯಾಚಾರ ಪ್ರಕರಣದ ನಾಲ್ವರು ಅಪರಾಧಿಗಳನ್ನು ಇಂದು ಬೆಳಗ್ಗೆ ತಿಹಾರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು

ನಿರ್ಭಯಾ ಹಂತಕರನ್ನು ಗಲ್ಲಿಗೇರಿಸುವ ಮುನ್ನ ಎಲ್ಲ ಪ್ರಕ್ರಿಯೆಯನ್ನು ಪುರ್ಣಗೊಳಿಸಲಾಯಿತು ಜೈಲಿನ ಹೊರಭಾಗದಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿತ್ತು

ಇದೇ ಮೊದಲ ಬಾರಿಗೆ ತಿಹಾರ್ ಜೈಲಿನಲ್ಲಿ ನಾಲ್ವರು ಅಪರಾಧಿಗಳನ್ನು ಗೇಣುಗಂಬಕ್ಕೇರಿಸಲಾಯಿತು ಶಿಕ್ಷೆ ಜಾರಿಯಾದ ನಂತರ ಪ್ರತಿಕ್ರಿಯೆ ನೀಡಿದ ನಿರ್ಭಯಾ ತಾಯಿ ಆಶಾದೇವಿ ಇದು ನ್ಯಾಯಕ್ಕೆ ಸಂದ ಜಯ ತಡವಾದರೂ ನಮಗೆ ಜಯ ದಕ್ಕಿದೆ

ನನ್ನ ಮಗಳಿಗೆ ಈ ದಿನ ನ್ನಾಯ ಸಿಕ್ಕದೆ ಏಳು ವರ್ಷಗಳ ಸತತ ಕಾನೂನು ಹೋರಾಟಕ್ಕೆ ಗೆಲುವು ದಕ್ಕದೆ ದೇಶದ ಹೆಣ್ಣು ಮಕ್ಕಳಿಗಾಗಿ ನಾನು ಹೋರಾಟವನ್ನು ಮುಂದುವರಿಸುತ್ತೇನೆ ಎಂದರು ಈ ಶಿಕ್ಷೆ ನೀಡುವ ಮೂಲಕ ಭಾರತೀಯ ನ್ವಾಯಾಂಗವು ನಿರ್ಭಯಾ ಮತ್ತು ಕೋಟ್ಖಂತರ ಮಹಿಳೆಯರಿಗೆ ನ್ವಾಯ ದೊರಕಿಸಿಕೊಟ್ಲದೆ ಈ ಹೋರಾಟದಲ್ಲಿ ಸಹಕರಿಸಿದ ಸರ್ಕಾರ ಸಂಘಟನೆಗಳಿಗೆ ನಾನು ಆಭಾರಿ ಎಂದು ಆಶಾದೇವಿ ತಿಳಿಸಿದರು ನಾಲ್ವರು ಅಪರಾಧಿಗಳು ನಿನ್ನೆ ಮಧ್ವರಾತ್ರಿಯವರೆಗೂ ಕಾನೂನು ಹೋರಾಟ ನಡೆಸಲು ಮುಂದಾಗಿದ್ದರು ಮೊದಲು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಅದು ತಿರಸ್ಕಾರಗೊಂಡ ನಂತರ ಮಧ್ದರಾತ್ರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಲನವಿ ಸಲ್ಲಿಸಿದರು ಸುಪ್ರೀಂ ಕೋರ್ಟ್ ಕೂಡ ಅರ್ಜಿಯನ್ನು ತಿರಸ್ತರಿಸಿತು ಇದರೊಂದಿಗೆ ನಿರ್ಭಯಾ ಹಂತಕರಿಗೆ ನೇಣು ಕುಣಿಕೆ ಪಕ್ಕಾ ಆಯಿತು

ಆರು ಅಪರಾಧಿಗಳ ಪೈಕಿ ಒಬ್ಬ ಬಾಲಾಪರಾಧಿಗೆ ಶಿಕ್ಷೆ ಪೂರ್ಣಗೊಂಡಿದೆ ಮತ್ತೊಬ್ಬ ಅಪರಾಧಿ ರಾಮ್ ಸಿಂಗ್ ತಿಹಾರ್ ಜೈಲಿನಲ್ಲಿಯೇ ಆತ್ಲಹತ್ತೆ ಮಾಡಿಕೊಂಡಿದ್ದ ನಿರ್ಭಯಾ ಹಂತಕರನ್ನು ಮರಣದಂಡನೆ ಶಿಕ್ಷೆಗೆ ಒಳಪಡಿಸಿರುವ ಬಗ್ಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರತಿಕ್ರಿಯಿಸಿದ್ದು ಇದು ನ್ಯಾಯಕ್ತೆ ಸಂದ ಗೆಲುವು ಎಂದು ಬಣ್ಣೆಸಿದ್ದಾರೆ ಪ್ರತಿಯೊಬ್ಲ ಮಹಿಳೆಯ ಘನತೆ ಮತ್ತು ಗೌರವಗಳ ರಕ್ಷಣೆಯ ಬಾತರಿಗೆ ಆದ್ಲತೆ ದೊರೆಯಬೇಕು ದೇಶದ ನಾರಿ ಶಕ್ತಿ ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಛಾಪು ಮೂಡಿಸಿದೆ ಮಹಿಳಾ ಸಬಲೀಕರಣ ಕೇಂದ್ರೀತ ರಾಷ್ವ ನಿರ್ಮಾಣ ಈ ಹೊತ್ತಿನ ಜರೂರು ಆಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಕಮಲ್ನಾಥ್ ರಾಜೀನಾಮೆ ನೀಡಿದ್ದಾರೆ

ಆ ರಾಜೀನಾಮೆಗಳನ್ನು ಸ್ವೀಕರ್ ಎನ್

ಪ್ರಜಾಪತಿ ಇಂದು ಅಂಗೀಕರಿಸಿದ್ದರು

ಸದನದಲ್ಲಿ ವಿಶ್ವಾಸಮತ ಕೋರುವ ಮೊದಲೇ ಮುಖ್ಯಮಂತ್ರಿ ಕಮಲ್ನಾಥ್ ರಾಜೀನಾಮೆ ಸಲ್ಲಿಸಿದರು

ಕೊರೋನಾ ಸಾಂಕ್ರಾಮಿಕ ಕುರಿತಂತೆ ನಡೆಯುತ್ತಿರುವ ಪ್ರತಿಯೊಂದು ಸಂಕೋಧನೆಗಳ ಬಗ್ಗೆ ಸರ್ಕಾರ ಸತತ ಮಾಹಿತಿ ಪಡೆಯುತ್ತಿರುವುದಾಗಿ ಕೇಂದ್ರ ಆರೋಗ್ನ ಸಚಿವ ಡಾ ಹರ್ಷವರ್ಧನ್ ಇಂದು ಲೋಕಸಭೆಗೆ ತಿಳಿಸಿದ್ಗಾರೆ ಪ್ರಕ್ನೋತ್ತರ ಅವಧಿಯಲ್ಲಿ ಈ ಕುರಿತು ನಡೆದಿದ್ದ ಚರ್ಚೆಯ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಸಚಿವರು ಕೊರೋನಾ ಸೋಂಕು ಪತ್ತೆಗಾಗಿ ಯಾರನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಬೇಕಾದ ಅಗತ್ತವಿದೆ ಎನ್ನುವ ಬಗ್ಗೆ ಸ್ವಪ್ಪವಾದ ಅಧಿಕೃತ ಸೂಚನೆ ಹಾಗೂ ವೈದ್ಯಕೀಯ ಸಲಹೆ ಲಭ್ಯವಿದೆ ಎಂದು ಅವರು ತಿಳಿಸಿದರು

ಕೊರೋನಾ ವೈರಾಣು ಸೋಂಕು ಕುರಿತ ಯಾವುದೇ ಸಂದೇಹಗಳನ್ನು ಪರಿಹರಿಸುವ ಉದ್ದೇತದಿಂದ ಕೇಂದ್ರ ಸರ್ಕಾರ ವಾಟ್ ಆಪ್ ಚಾಟ್ಬೋಟ್ ಆರಂಭಿಸಿದೆ ರಾಷ್ಟೀಯ ಔಷಧಿಗಳ ದೆಲೆ ನಿಗದಿ ಪ್ರಾಧಿಕಾರ ಈ ವಿಷಯ ತಿಳಿಬದ್ದು ವಾಟ್ಗ್ಆಪ್ ವ್ವವಸ್ವೆಗೆ ಮೈ ಗೌ ಕೊರೋನಾ ಹೆಲ್ಪ್ ಡೆಸ್ತ್ ಎಂದು ಕರೆಯಲಾಗಿದೆ ಎಂದು ತಿಳಿಸಿದೆ

ಕೊರೋನಾ ವೈರಾಣು ಸೋಂಕಿಗೆ ಸಂಬಂಧಿಸಿದಂತೆ ಚಲಾವಣೆಯಾಗುತ್ತಿರುವ ಯಾವುದೇ ವದಂತಿ ಅಥವಾ ಅಪಪ್ರಚಾರಕ್ಕೆ ಭಾರತ ಸರ್ಕಾರದ ಬೆಂಬಲವಿಲ್ಲ ಎಂದು ಆಯುಷ್ ಇಲಾಖೆಯ ರಾಜ್ಯ ಸಚಿವ ಶ್ರೀಪಾದ್ ಯೆಸ್ಫೋನಾಯಕ್ ಸ್ಪಷ್ಟಪಡಿಸಿದ್ದಾರೆ ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಕೊರೋನಾ ಸೋಂಕು ಕುರಿತಂತೆ ತಮ್ಮ ಸಚಿವಾಲಯ ಹೊರಡಿಸಿರುವ ಮಾರ್ಗಸೂಚಿ ಕೇವಲ ಉಸಿರಾಟದ ಸಮಸ್ಯೆಗಳ ಸುಧಾರಣೆಗೆ ಮಾತ್ರ ಅನ್ವಯವಾಗುತ್ತದೆ ಎಂದು ತಿಳಿಸಿದ್ದಾರೆ ಕೊರೋನಾ ಸಾಂಕ್ರಾಮಿಕದಿಂದ ಅತಿ ಹೆಚ್ಚು ಸಾವುಗಳು ಇಟಲಿಯಲ್ಲಿ ಸಂಭವಿಸಿವೆ

ಮತ್ತೊಂದೆಡೆ ಎರಡನೇಯ ದಿನವಾದ ನಿನ್ನೆಯೂ ಚೀನಾದಲ್ಲಿ ವೈರಾಣು ಸೋಂಕಿನಿಂದ ಸಾವು ಸಂಭವಿಸಿಲ್ಲ ಎಂದು ವರದಿಯಾಗಿದೆ

ಕೊರೋನಾ ವೈರಾಣು ಸೋಂಕಿಗೆ ಸಿದ್ದಪಡಿಸಿರುವ ಲಸಿಕೆಗಳನ್ನು ರಷ್ಯಾ ಪ್ರಯೋಗಕ್ಕೆ ಒಳಪಡಿಸಲು ಆರಂಭಿಸಿದ್ದು ಈ ವರ್ಷಾಂತ್ಯದ ವೇಳೆಗೆ ಲಸಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸುವ ವಿಶ್ವಾಸ ವ್ಯಕ್ತಪಡಿಸಿದೆ

ಈಗ ಸಿದ್ದಪಡಿಸಿರುವ ಕೊರೋನಾ ವಿರುದ್ದದ ಲಸಿಕೆಯನ್ನು ಪ್ರಯೋಗಿಕವಾಗಿ ಪರೀಕ್ಷಿಸಲಾಗುತ್ತಿದೆ ವಿವಿಧ ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಈ ಲಸಿಕೆಯನ್ನು ಸಿದ್ದಪಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಲಾಗಿದೆ ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಅಮೆರಿಕಾ ಸರ್ಕಾರ ತನ್ನ ನಾಗರಿಕರಿಗೆ ಅಂತಾರಾಷ್ಟೀಯ ಪ್ರಯಾಣ ಕೈಗೊಳ್ಳಬಾರದು ಎಂದು ಎಚ್ಚರಿಕೆ ನೀಡಿದೆ ಸಾಧ್ಯವಾದಪ್ಟು ಮನೆಗಳಿಂದ ಹೊರಗೆ ಬರಬಾರದೆಂದೂ ಸಹ ಸಲಹೆ ನೀಡಲಾಗಿದೆ ಈಗಾಗಲೇ ಹೊರ ದೇಶಗಳಿಗೆ ತೆರಳಿರುವ ಅಮೆರಿಕಾದ ನಾಗರಿಕರು ತಕ್ಷಣ ದೇಶಕ್ಕೆ ವಾಪಸ್ತಾಗಬೇಕು ಇಲ್ಲದಿದ್ದರೆ ಅವರು ಅನಿರ್ದಿಷ್ಟ ಅವಧಿಗೆ ವಿದೇಶಗಳಲ್ಲೇ ಉಳಿಯಲು ಸಿದ್ದತೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಅಮೆರಿಕಾದ ವಿದೇಶಾಂಗ ಸಚಿವಾಲಯ ತುರ್ತು ಸಂದೇಶವನ್ನು ಹೊರಡಿಸಿದೆ ಜಮ್ಮ ಮತ್ತು ಕಾಶ್ಮೀರ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಸಲುವಾಗಿ ಆಯೋಗವೊಂದನ್ನು ರಚಿಸಿದೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಕುರಿತಂತೆ ಈ ಆಯೋಗ ಪರಿಶೀಲಿಸಲಿದೆ ನ್ಡಾಯಮೂರ್ತಿ ಜಿ ಡಿ ಶರ್ಮಾ ಅವರನ್ನು ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು ಭಾರತೀಯ ವಿದೇಶಾಂಗ ಸೇವೆಯ ನಿವೃತ್ತ ಅಧಿಕಾರಿ ರೂಪ್ಲಾಲ್ ಭಾರ್ತಿ ಮತ್ತು ಐಪಿಎಸ್ ಅಧಿಕಾರಿ ಮುನೀರ್ ಅಹಮದ್ ಖಾನ್ ಆಯೋಗದ ಸದಸ್ಟರಾಗಿದ್ದಾರೆ ಇಂದು ವಿತ್ವ ಗುಬ್ಬಿಗಳ ಸಂರಕ್ಷಣೆ ದಿನ

ಅಂದು ಇತರ ದೇಶಗಳಲ್ಲೂ ಈ ದಿನವನ್ನು ಆಚರಿಸಲಾಗಿತ್ತು ಕೀಟನಾಶಕಗಳ ಬಳಕೆ ಹೆಚ್ಚಳ ಕಟ್ಟಡಗಳ ಆಧುನಿಕ ವಿನ್ನಾಸ ಮತ್ತು ಮನೆ ಅಂಗಳಗಳಲ್ಲಿ ಇದ್ದ ತೋಟಗಳ ಕಣ್ಣರೆ ಇತ್ತೀಚನ ವರ್ಷಗಳಲ್ಲಿ ಈ ಅಂಶಗಳು ಗುಬ್ಬಿಗಳ ಸಂಖ್ಯೆ ತೀವ್ರವಾಗಿ ಕುಸಿಯಲು ಪ್ರಮುಖ ಕಾರಣಗಳಾಗಿವೆ ಮೊಬ್ಬೆಲ್ ಮತ್ತು ಟವಿ ಟವರ್ಗಳಿಂದ ರೇಡಿಯೋ ವಿಕೀರಣ ಪ್ರಸಾರದಿಂದಲೂ ವಿಶ್ವಾದ್ಯಂತ ಗುಬ್ಲಚ್ಚಿಗಳ ಸಾವಿನ ಸಂಖ್ಯೆ ಹೆಚ್ಚಾಗಿದೆ